ಈರಣ್ಣ ಕಡಾಡಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಜೆಡಿಎಸ್ನ ಹಿರಿಯ ಧುರೀಣ ಎಚ್

ದೇವೇಗೌಡ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ನಿನ್ನೆ ನಾಮಪತ್ರ ವಾಪಸ್ಸಾತಿಗೆ ಕೊನೆಯ ದಿನವಾಗಿತ್ತು ಒಬ್ಲ ಪಕ್ಷೇತರ ಅಭ್ಯರ್ಥಿಯ ನಾಮಪತ್ರ ಕ್ರಮಬದ್ದವಾಗಿಲ್ಲದ ಕಾರಣ ಕಣದಲ್ಲಿದ್ದ ನಾಲ್ವರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಲೆಯಾಗಿದ್ದಾರೆ ಎಂದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ತಿಳಿಸಿದ್ದಾರೆ

ರಾಜ್ಲಗಳ ಪರಿಹಾರ ಬೇಡಿಕೆ ಕುರಿತಂತೆ ಮುಂದಿನ ತಿಂಗಳು ಏಕ ಅಂಶದ ವಿಶೇಷ ಸಭೆ ನಡೆಯಲಿದೆ ಎಂದು ಅವರು ವಿವರ ನೀಡಿದರು ಕೊರೋನಾ ಸಂಕಷ್ನ ಸಂದರ್ಭದಲ್ಲಿ ಬ್ಲಾಂಕ್ ಸಾಲದ ಮೇಲಿನ ಮಾಸಿಕ ಕಂತುಗಳ ಪಾವತಿ ಮುಂದೂಡಿಕೆಗೆ ಬಡ್ಡಿ ವಿನಾಯಿತಿ ಕುರಿತು ಮೂರು ದಿನದೊಳಗೆ ನಿರ್ಧಾರ ಕ್ಲೆಗೊಳ್ಲುವಂತೆ ಕೇಂದ್ರ ಹಣಕಾಸು ಸಚವಾಲಯ ಮತ್ತು ಭಾರತೀಯ ರಿಸರ್ವ್ ಬ್ಲಾಂಕ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಲಾಕ್ಡೌನ್ ಅವಧಿಯಲ್ಲಿ ಬ್ಲಾಂಕ್ ಸಾಲದ ಮೇಲಿನ ಮಾಸಿಕ ಕಂತುಗಳ ಪಾವತಿಯನ್ನು ಮೂರು ತಿಂಗಳ ಕಾಲ ಮುಂದೂಡಲು ಅವಕಾಶ ನೀಡಿರುವಾಗ ಈ ಅವಧಿಗೆ ಬ್ಲಾಂಕ್ಗಳು ಬಡ್ಡಿ ವಿಧಿಸುವುದು ಸರಿಯಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟದೆ ಈ ಸಂಬಂಧ ವಿತ್ತ ಸಚಿವಾಲಯ ಆರ್ಬಿಐನೊಂದಿಗೆ ಜಂಟಿ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳಬೇಕೆಂದು ನ್ಯಾಯಲಯ ತಿಳಿಸಿದೆ

ಸಣ್ಣ ರೈತರ ಕ್ಬಷಿ ಉದ್ದಮ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡಿದ ಸಚಿವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಹೆಚ್ಚಿನ ಅವಕಾಶ ಒದಗಿಸಿದ್ದು

ಒಂದು ಲಕ್ಷ ಕೋಟಿ ರೂಪಾಯಿಯಷ್ನು ವ್ಯವಹಾರ ಮಾಡಲಾಗಿದೆ ಎಂದು ತಿಳಿಸಿದರು

ಈ ಸಂಬಂಧ ನ್ಯಾಯಮೂರ್ತಿಗಳಾದ ಅಶೋಕ್ ಭೂಷಣ್ ಎಸ್

ಕೌಲ್ ಮತ್ತು ಎಂ ಆರ್ ಶಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಕೇಂದ್ರ ಸರ್ಕಾರ ಹಾಗೂ ಮಹಾರಾಷ್ಟ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಸರ್ಕಾರಗಳಿಗೆ ಸೂಚನೆ ನೀಡಿದ್ದು ದೆಹಲಿ ಆಸ್ಪತ್ರೆಗಳಲ್ಲಿ ಮೃತದೇಹಗಳ ನಿಭಾವಣೆ ಪರಿಸ್ಥಿತಿ ಶೋಚನೀಯ ಮತ್ತು ಭೀಕರ ಎಂದು ಅಸಮಾಧಾನ ವ್ಚಕ್ತಪಡಿಸಿದೆ ಪರಿಸ್ಥಿತಿ ಕುರಿತು ಸ್ವಯಂಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿರುವ ಸುಪ್ರೀಂ ಕೋರ್ಟ್ ಕೊರೋನಾ ಸೋಂಕಿನಿಂದ ಸಾವಿಗೀಡಾದವರ ಮೃತದೇಹಗಳನ್ನು ನಿಭಾಯಿಸುವಲ್ಲಿ ಆಸ್ಪತ್ತೆಗಳು ಗಮನ ನೀಡುತ್ತಿಲ್ಲ ಸಾವಿನ ಬಗ್ಗೆ ಕುಟುಂಬಸ್ವರಿಗೂ ಮಾಹಿತಿ ನೀಡುತ್ತಿಲ್ಲವಾದ್ದರಿಂದ ಕುಟುಂಬದವರು ಮೃತದೇಹಗಳ ಅಂತಿಮಸಂಸ್ಕಾರ ಕಾರ್ಯದಲ್ಲಿ ಪಾಲ್ಗೊಳ್ಳಲಾಗುತ್ತಿಲ್ಲ ಎಂದು ತಿಳಿಸಿದೆ ವಿವಿಧ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿಲ್ಲ ಎಂದಿರುವ ಪೀಠ ರೋಗಿಗಳ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ರೋಗಿಗಳ ಸೇವಾ ವಿವರಗಳ ಬಗ್ಗೆ ಪರಿಸ್ವಿತಿ ಕುರಿತು ವರದಿ ಸಲ್ಲಿಸಬೇಕು ಎಂದು ಆ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿರ್ದೇಶನ ನೀಡಿದೆ